ಆಮ್ಲಜನಕದ ಲಭ್ಯತೆ ಹೆಚ್ಚಿಸುವ ಜೊತೆಗೆ ವಿತರಣೆ ಸರಪಳಿಯನ್ನು ಸುಗಮಗೊಳಿಸಲು ಮತ್ತು ಆಮ್ಲಜನಕ ಸಂಗ್ರಹ ಮೂಲಕ ಸೌಕರ್ಯ ಬಲಪದಿಸಲು ಕ್ರಮ ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ ಆಮ್ಲಜನಕ ಉತ್ಪಾದನೆ ಮತ್ತು ಪೂರೈಕೆ ಸರಪಳಿ ಸುಗಮಗೊಳಿಸಲು ಆದ್ಯತೆಯ ಗಮನ ನೀಡಲಾಗಿದೆ ಜೊತೆಗೆ ಆಮ್ಲಜನಕ ಸಾಗಣೆಗೆ ಅಗತ್ಯವಾದ ಟ್ಯಾಂಕರ್ಗಳ ಲಭ್ಯತೆ ಹೆಚ್ಚಿಸಲು ಸಂಗ್ರಹ ಪ್ರಮಾಣ ಸುಧಾರಿಸಲು ಮತ್ತು ಖರೀದಿ ಪ್ರಕ್ರಿಯೆಯ ನಿಯಮಾವಳಿಗಳನ್ನು ಸರಳೀಕರಿಸಲು ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ ಉತ್ಪಾದನಾ ಸಾಮರ್ಥ್ನ ಹೆಚ್ಚಳದ ಮೂಲಕ ಆಮ್ಲಜನಕ ಲಭ್ಯತೆಗೆ ಕ್ರಮ ಕ್ವೆಗೊಳ್ಳಲಾಗಿದೆ ದ್ರವೀಕ್ಷತ ವೈದ್ಯಕೀಯ ಆಮ್ಲಜನಕವನ್ನು ಹೊರ ರಾಷ್ಟಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ ಮತ್ತು ಆಮ್ಲಜನಕ ಕಾನ್ಸಂಟ್ರೇಟರ್ಗಳನ್ನು ಖರೀದಿಸಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ ಟ್ಯಾಂಕರ್ಗಳ ಲಭ್ಯತೆ ಹೆಚ್ಚಿಸಲು ಸಾರಜನಕ ಮತ್ತು ಅರ್ಗಾನ್ ಟ್ಯಾಂಕರ್ಗಳನ್ನು ಆಮ್ಲಜನಕ ಟ್ಯಾಂಕರ್ಗಳನ್ನಾಗಿ ಪರಿವರ್ತಿಸಲಾಗಿದೆ ಜೊತೆಗೆ ಕಂಟೇನರ್ಗಳು ಮತ್ತು ಟ್ಯಾಂಕರ್ಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ ಟ್ಯಾಂಕರ್ಗಳ ದೇಶೀಯ ಉತ್ಪಾದನೆ ಹೆಚ್ಚಿಸಲಾಗಿದೆ ರೈಲು ಮತ್ತು ವೈಮಾನಿಕ ಮಾರ್ಗಗಳ ಮೂಲಕ ಟ್ಯಾಂಕರ್ಗಳನ್ನು ಸಾಗಿಸಲಾಗುತ್ತಿದೆ ಎಂದು ಅದು ತಿಳಿಸಿದೆ ಆಮ್ಲಜನಕ ಲಭ್ಯತೆ ಸುಧಾರಿಸಲು ಅಸ್ಪತ್ರೆಗಳಲ್ಲಿ ಕ್ರಯೋಜನಿಕ್ ಟ್ಯಾಂಕರ್ಗಳ ಸಂಖ್ಯೆನ್ನು ಹೆಚ್ಚಿಸಲಾಗಿದೆ ವೈದ್ಯಕೀಯ ಆಮ್ಲಜನಕ ಸಿಲೆಂಡರ್ಗಳನ್ನು ಖರೀದಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಈ ಬಗ್ಗೆ ಜನರು ಭೀತಿಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ಕೇಂದ್ರ ಸಂಪರ್ಕ ಸಚಿವಾಲಯ ಸ್ಪಷ್ಟನೆ ನೀಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಇಂತಹ ಸುದ್ಗಿಗಳು ಅಜ್ಞಾನದಿಂದ ಕೂಡಿವೆ ಇವು ಸಂಪೂರ್ಣ ತಪ್ಪು ಮಾಹಿತಿ ಎಂದು ಅದು ತಿಳಿಸಿದೆ ದೇಶದ ಜನತೆ ಇಂತಹ ಉಹಾಪೋಹಾಗಳಿಗೆ ಕಿವಿಗೊಡಬಾರದು ಇದರಲ್ಲಿ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ

ಮೊಬ್ವೆಲ್ ಟವರ್ಗಳು ಐಯೋನ್ವೆಜಿಂಗ್ ರಹಿತ ಅಲ್ಲ ರೇಡಿಯೊ ತರಂಗಾಂತರ ವಿಕಿರಣಗಳನ್ನು ಹೊರಸೂಸುತ್ತವೆ ಇವು ಮಾನವ ಜೀವಕೋಶಗಳಿಗೆ ಹಾನಿ ಮಾಡುವ ಸಾಮರ್ಥ್ಯ ಹೊಂದಿಲ್ಲ ಎಂದು ದೂರ ಸಂಪರ್ಕ ಸಚಿವಾಲಯ ಸ್ಪಷ್ಟಪಡಿಸಿದೆ

ದೆಹಲಿಯಲ್ಲಿ ನಿನ್ನೆ ವರ್ಚುವಲ್ ಪತ್ರಿಕಾಗೋಷ್ಣಿಯಲ್ಲಿ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಇಲಾಖೆಯ ಕಾರ್ಯದರ್ಶಿ ಸುಧಾಂಶು ಪಾಂಡೆ ವಿವರ ನೀಡಿದರು ಕೇಂದ್ರ ಆಹಾರ ನಿಗಮದ ಗೋದಾಮುಗಳಿಂದ ಆಹಾರ ಧಾನ್ಯ ಪೂರೈಸಲಾಗುತ್ತಿದೆ ಕೋವಿಡ್ ಸಂಕಷ್ಟದ ಹಿನ್ನೆಲೆಯಲ್ಲಿ ಈ ಯೋಜನೆ ಮೇ ಮತ್ತು ಜೂನ್ ಎರಡು ತಿಂಗಳು ಅನುಷ್ಣಾನವಾಗಲಿದೆ ಪ್ರತಿ ಫಲಾನುಭವಿಗೆ ತಿಂಗಳಿಗೆ ಐದು ಕೆಜಿ ಆಹಾರಧಾನ್ಯವನ್ನು ಉಚಿತವಾಗಿ ವಿತರಿಸಲಾಗುವುದು

ಅಂತ್ಯೋದಯ ಅನ್ನ ಯೋಜನೆ ಮತ್ತು ಆದ್ಯತಾ ವಲಯದ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು

ಕರ್ನಾಟಕ ಮಹಾರಾಷ್ಟ ಕೇರಳ ಮಧ್ಯಪ್ರದೇಶ ದೆಹಲಿ ಸೇರಿದಂತೆ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಧಿಕ ಸಂಖ್ಯೆಯ ಕೊರೋನಾ ಪ್ರಕರಣಗಳು ದಾಖಲಾಗುತ್ತಿವೆ

ಕೊರೋನಾ ವಿರುದ್ದದ ಹೋರಾಟಕ್ಕೆ ಸಕ್ರಿಯವಾಗಿ ಕೈಜೋಡಿಸಿರುವ ಭಾರತೀಯ ರೈಲ್ವೆ ದೇಶದ ವಿವಿಧ ಮೂಲಗಳಿಗೆ ದ್ರವೀಕೃತ ವೈದ್ಯಕೀಯ ಆಮ್ಲಜನಕವನ್ನು ಪೂರೈಸುತ್ತಿದೆ

ನೇಪಾಳ ಪ್ರಧಾನಮಂತ್ರಿ ಕೆ ಪಿ ಶರ್ಮ ಓಲಿ ಅವರು ನೇಪಾಳ ಜನಪ್ರತಿನಿಧಿಗಳ ಸಭೆಯಲ್ಲಿ ವಿಶ್ವಾಸಮತ ಯಾಚನೆಯಲ್ಲಿ ಸೋಲುನುಭವಿಸಿದ್ದಾರೆ ನೇಪಾಳ ಅಧ್ಯಕ್ಷರಾದ ಬಿದ್ಯಾದೇವಿ ಭಂಡಾರಿ ಅವರ ನಿರ್ದೇಶನದಂತೆ ಸಂಸತ್ತಿನ ಕೆಳಮನೆಯಲ್ಲಿ ನಿನ್ನೆ ನಡೆದ ವಿಶೇಷ ಅಧಿವೇಶನದಲ್ಲಿ ಕೆ ಪಿ

ಕೋವಿಡ್ ಸಾಂಕಾ್ರಮಿಕದ ಹಿನ್ನೆಲೆಯಲ್ಲಿ ಈದ್ ಉಲ್ ಫಿತರ್ ಪ್ರಾರ್ಥನೆಗಳನ್ನು ತಮ್ಮ ತಮ್ಮ ಮನೆಗಳಲ್ಲೇ ಮಾಡಿಕೊಳ್ಳಬೇಕೆಂದು ನವದೆಹಲಿಯ ಜಾಮಾ ಮಸೀದಿಯ ಶಾಹಿ ಇಮಾಮ್ ಸಯ್ಯದ್ ಅಹ್ಮದ್ ಬುಖಾರಿ ಅವರು ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡಿದ್ದಾರೆ ಪ್ರಸ್ತುತ ಪರಿಸ್ಡಿತಿಯಲ್ಲಿ ಕೊರೋನಾ ಸಾಂಕ್ರಾಮಿಕದಿಂದ ರಕ್ಷಣೆ ಪಡೆಯಲು ಮುಂಜಾಗ್ರತಾ ಕ್ರಮವಾಗಿ ಜನರು ಮನೆಗಳಲ್ಲೇ ಪ್ರಾರ್ಥನೆ ಕೈಗೊಳ್ಳಬೇಕೆಂದು ಫತೇಪುರಿ ಮಸೀದಿಯ ಶಾಹಿ ಇಮಾಮ್ ಮುಫ್ತಿ ಮುಕರ್ರಮ್ ಅಹ್ಮದ್ ಅವರೂ ಕೂಡ ಮನವಿ ಮಾದಿದ್ದಾರೆ

ತಂಡದ ನಾಯಕ ವಿರಾಟ್ ಕೊಹ್ಲಿ ಹಾಗು ಉಪನಾಯಕ ರೋಹಿತ್ ಶರ್ಮಾ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಪಾಲ್ಗೊಳ್ಳುವುದರಿಂದ ಶ್ರೀಲಂಕಾ ಪ್ರವಾಸಕ್ಕೆ ಲಭ್ಯವಿರುವುದಿಲ್ಲ

ಪ್ರಮುಖ ಆಣಗಾರರು ಇಂಗ್ಲೆಂಡ್ಗೆ ತೆರಳುವುದರಿಂದ ತಂಡದ ಇತರ ಆಣಗಾರರಿಗೆ ಶ್ರೀಲಂಕಾದಲ್ಲಿ ನಡೆಯಲಿರುವ ಪಂದ್ಯಗಳಲ್ಲಿ ತಮ್ಮ ಚಾಕಚಕ್ಯತೆ ತೋರುವ ಅವಕಾಶ ಲಭಿಸಲಿದೆ ರಾಹುಲ್ ಛಾಹರ್ ಚಾಹಲ್ ಚೇತನ್ ಸಕಾರಿಯಾ ಹಾಗೂ ದೇವದತ್ ಪಡಿಕ್ಕಲ್ ಅಥವಾ ಶೈೕಯಸ್ ಐಯ್ಯರ್ ತಂಡದಲ್ಲಿ ಅವಕಾಶ ಪಡೆಯುವ ಸಾಧ್ಯತೆಯಿದೆ